ನಾಗರಿಕರಿಗೆ ನೆಮ್ನದಿ ಜೀವನ ಕಲ್ಪಿಸಿಕೊಡುವುದೇ ಸಂವಿಧಾನದ ಆಶಯ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಾಮೂರ್ತಿ ದೀಪಕ್ ಮಿಶ್ರಾ ಪ್ರತಿಪಾದನೆ

ಎಸ್ ಯಡಿಯೂರಪ್ಪ ಆರೋಪ

ಅಂತಾರಾಷ್ವೀಯ ವೈಮಾನಿಕ ಪ್ರದರ್ಶನವನ್ನು ಬೇರೆ ಕಡೆಗೆ ಸ್ವಳಾಂತರ ಮಾಡಿದರೆ ಕನ್ನಡಿಗರ ಭಾವನೆಗಳಿಗೆ ಧಕ್ಷೆ ಮುಖ್ಖಮಂತ್ರಿ ಕುಮಾರಸ್ವಾಮಿ

ಶಿವನ್ ನಾಗರಿಕರಿಗೆ ನೆಮ್ಲದಿಯ ಜೀವನ ಕಲ್ಪಿಸಿಕೊಡುವುದೇ ಸಂವಿಧಾನದ ನಿಜವಾದ ಆಶಯ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ನಾಯಮೂರ್ತಿ ದೀಪಕ್ ಮಿಶ್ರಾ ಪ್ರತಿಪಾದಿಸಿದ್ದಾರೆ

ನ್ಯಾಯಾಲಯಗಳಿಗೆ ಮೂಲಭೂತ ಸೌಲಭ್ಞ ಕಲ್ಪಿಸಿಕೊಡುವಲ್ಲಿ ಕರ್ನಾಟಕ ಸರ್ಕಾರ ಉತ್ತಮ ಕೆಲಸ ಮಾಡುತ್ತಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ನ್ಯಾಯಾಲಯದ ಬಗ್ಗೆ ಜನರಿಗೆ ನಂಬಿಕೆ ಬರಬೇಕಾದರೆ ತ್ವರಿತಗತಿಯಲ್ಲಿ ನ್ಯಾಯಸಿಗಬೇಕು ಎಂದರು ಮುಖ್ಯಮಂತ್ರಿ ಹೆಚ್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

ಆಡಳಿತವನ್ನು ಚುರುಕು ಮಾಡಿ ಜನರ ಸುಸ್ಥೆಗಳನ್ನು ನಿವಾರಿಸಲು ನ್ಯಾಯಾಲಯಗಳು ನೀಡುವ ತೀರ್ಮಾನ ಬಹಳ ಮುಖ್ಯವಾಗಿರುತ್ತದೆ ಎಂದರು

ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿರುವುದು ಸಮಗ್ರ ಅಭಿವೃದ್ಧಿ ಸರ್ಕಾರ ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಪ್ರವಾಸ ಮಾಡಿ ಜನರ ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಯತ್ನ ಮಾಡುತ್ತೇನೆ ಎಂದರು ರಾಜ್ಯ ಹೈಕೋರ್ಟ್ನ ಮುಖ್ಯನ್ಯಾಯಮೂರ್ತಿ ದಿನೇಶ್ ಮಹೇಶ್ವರಿ ಮಾತನಾಡಿ ರಾಜ್ಯದಲ್ಲಿ ಮೊಕದ್ದಮೆಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು ಮತ್ತು ಜನರಿಗೆ ತ್ವರಿತವಾಗಿ ನ್ಯಾಯ ಒದಗಿಸಿಕೊಡಲು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಮಧ್ಯಕ್ಕೆ ಕೇಂದ್ರಗಳು ಕೆಲಸ ಮಾಡುತ್ತಿವೆ ಅದರಲ್ಲೂ ಬೆಂಗಳೂರಿನಲ್ಲಿರುವ ಮಧ್ಯಸ್ಥಿಕೆ ಕೇಂದ್ರಗಳು ಭಾನುವಾರವೂ ಕೆಲಸ ಮಾಡುತ್ತಿರುವುದು ಉತ್ತಮ ಬೆಳೆವಣಿಗೆಯಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ನ್ಯಾಯಮೂರ್ತಿಗಳಾದ ಅಬ್ದುಲ್ ನಜೀರ್ ಮೋಹನ ಶಾಂತನಗೌಡರ್ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಸಚಿವ ಹೆಚ್

ರೇವಣ್ಣ ಸಂಸದ ಪ್ರಹ್ಲಾದ್ ಜೋಷಿ ಮೊದಲಾದವರು ಹಾಜರಿದ್ದರು ರಾಜ್ಯದಲ್ಲಿ ಕಾನೂನು ಸುವ್ವವ್ಹೆ ಕುಸಿದು ಬಿದ್ದಿದೆ ಎಂದು ವಿಧಾನ ಸಭೆಯ ವಿರೋಧ ಪಕ್ಷದ ನಾಯಕ ಬಿ

ಯಡಿಯೂರಪ್ಪ ಆರೋಪಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಈ ವಿಷಯ ತಿಳಿಸಿದ ಅವರು ರಾಜ್ಯ ಸರ್ಕಾರ ಆಡಳಿತವನ್ನು ಬಿಗಿ ಮಾಡುವ ಕಡೆಗೆ ಯಾವುದೇ ಗಮನ ಕೊಡುತ್ತಿಲ್ಲ ಎಂದು ದೂರಿದರು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

ಬೆಳಗಾವಿ ಜಿಲ್ಲೆಯ ಹಿಡಕಲ್ ಜಲಾಶಯವನ್ನು ಕೆಆರ್ಎಸ್ ಮಾದರಿಯಂತೆ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಬೆಳಗಾವಿ ಜೆಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಅವರು ಇಂದು ಹಿಡಕಲ್ ಜಲಾಶಯಕ್ಕೆ ಗಂಗಾ ಪೂಜೆ ಸಲ್ಲಿಸಿ ತಮ್ಮ ಬಾಗಿನ ಅರ್ಪಿಸಿದ ನಂತರ ಈ ವಿಷಯ ತಿಳಿಸಿದರು

ಹಾಗಾಗಿ ಪ್ರತಿಪಕ್ಷಗಳು ಉದ್ದೋಗಗಳ ಕೊರತೆ ಬಗೆಗಿನ ತಮ್ಮ ಅಪಪ್ರಚಾರವನ್ನು ನಿಲ್ಲಿಸಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಎಎನ್ಐ ಸುದ್ದಿಸಂಸ್ಥೆಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ಭಾರತದ ಅರ್ಥವ್ಯವಸ್ಥೆ ಅತಿ ವೇಗವಾಗಿ ಬೆಳೆಯುತ್ತಿದ್ದು ಮೂಲಸೌಕರ್ಯದಲ್ಲಿ ಹೂಡಿಕೆ ಪ್ರಮಾಣ ದಾಖಲೆಯ ಎತ್ತರದಲ್ಲಿದೆ ವಿದೇತಿ ನೇರ ಬಂಡವಾಳ ಹೂಡಿಕೆ ಪರಿವು ಕೂಡ ಸಾರ್ವಕಾಲಿಕ ಏರಿಕೆಯಲ್ಲಿದೆ ದೇಶವು ಉನ್ನತ ಸ್ಟಾರ್ಟ್ ಅಪ್ ಹಬ್ಗಳನ್ನು ಹೊಂದಿರುವುದೇ ಉದ್ಯೋಗ ಉತ್ಪಾದನೆ ಹೆಚ್ಚಳಕ್ಕೆ ಕಾರಣವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಭಾರತ ಪ್ರಬಲ ಶಕ್ತಿಯಾಗಿ ಹೊರ ಹೊಮ್ನುವ ಸಮಯ ಸನ್ನಿಹಿತವಾಗಿದ್ದು ದೇತದ ಪ್ರತಿಭಾವಂತ ಯುವಪೀಳಿಗೆ ದೇತವನ್ನು ಆ ದಿಕ್ಕಿನತ್ತ ನಡೆಸುವ ಗುರುತರ ಜವಾಬ್ದಾರಿ ಹೊಂದಿದ್ದಾರೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ತೊದ ಮಾಜಿ ಅಧ್ಯಕ್ಷರಾದ ಕಿರಣ್ ಕುಮಾರ್ ತಿಳಿಸಿದ್ದಾರೆ ರಾಜ್ಯಭವನದಲ್ಲಿಂದು ಎಸ್ಎಸ್ಎಲ್ಸಿ ಪಿಯುಸಿ ಸಿಇಟಿ ಐಐಎಸ್ ಹಾಗೂ ಅನ್ಯ ವೃತ್ತಿಪರ ಸ್ಪರ್ಧೆಯಲ್ಲಿ ರ್ಯಾಂಬಕ್ ಪಡೆದ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಸನ್ಮಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡುತ್ತ ಅವರು ಈ ವಿಷಯ ತಿಳಿಸಿದರು ಜ್ಞಾನವನ್ನು ಸಮಾಜದ ಒಳಿತಿಗಾಗಿ ಬಳಸುವ ಉದ್ದೇಶವನ್ನು ಇಸ್ತೊ ಸಂಶೈ ಹೊಂದಿದ್ದು ಇಂದು ಅದರ ಸಾಧನೆಯಿಂದ ವಿಶ್ವದೆಲ್ಲೆಡೆ ಭಾರತ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ಅವರು ತಿಳಿಸಿದರು ನಮ್ಮ ದೇಶದ ಪ್ರತಿಭಾವಂತ ಯುವಕರು ತಮ್ಮ ಜ್ವಾನ ಮತ್ತು ಕೌಶಲ್ಯವನ್ನು ಸಮಾಜದ ಒಳಿತಿಗಾಗಿ ಬಳಸುತ್ತಾ ದೇಶವನ್ನು ಮುನ್ನಡೆಸಬೇಕು ಎಂದು ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಪಾಲ ವಜುಬಾಯಿ ವಾಲಾ ಸ್ವಂತಕ್ಕಾಗಿ ಬಳಸುವ ಜ್ವಾನ ವ್ವರ್ಥವಾದದ್ದು ಎಂದು ತಿಳಿಸಿದರು ಸಮಾಜಕ್ಕಾಗಿ ದುಡಿದವರನ್ನು ನೆನೆಸುತ್ತೇವೆ ಎಂದು ತಿಳಿಸಿದ ಅವರು ಆಸ್ತಿವಂತರಿಗಿಂತ ಸಮಾಜ ಮುಖಿ ವ್ಯಕ್ತಿಗಳನ್ನು ನಾವು ಗಣ್ಣರೆಂದು ಕರೆಯಬೇಕು ಎಂದರು ಅಂತಾರಾಷ್ಟೀಯ ವೈಮಾನಿಕ ಪ್ರದರ್ಶನವನ್ನು ಬೆಂಗಳೂರಿನಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದರೆ ರಾಜ್ಯಕ್ಕೆ ಅನ್ಯಾಯವಾಗುತ್ತದೆ ಎಂದು ಮುಖ್ಯಮಂತ್ರಿ ಹೆಚ್

ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ

ರಾಜ್ಯ ಸರ್ಕಾರ ಅದಕ್ಕೆ ಬೇಕಾದ ಮೂಲಸೌಲಭ್ಯಗಳನ್ನು ಒದಗಿಸಿದೆ ಹೀಗಾಗಿ ಅದನ್ನು ಬೇರೆ ಕಡೆಗೆ ಸ್ವಳಾಂತರ ಮಾಡುವುದು ಸರಿಯಲ್ಲ ಎಂದರು ರಕ್ಷಣಾ ಸಚವೆ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯಸಭೆಗೆ ರಾಜ್ಯದಿಂದಲೇ ಅಯ್ನೆಯಾಗಿದ್ದಾರೆ ಈ ವಿಚಾರವನ್ನು ಗಮನಕ್ಕೆ ತರಲಾಗಿದೆ ಕೇಂದ್ರ ಸರ್ಕಾರ ಇದನ್ನು ದೇರೆ ಕಡೆಗೆ ಸ್ಥಳಾಂತರ ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು ಎಂದು ಮನವಿ ಮಾಡಿರುವುದಾಗಿ ಅವರು ಹೇಳಿದರು ಬೆಂಗಳೂರಿನಲ್ಲಿ ಇದೇ ವಿಚಾರ ಕುರಿತು ಮಾತನಾಡಿದ ಉಪ ಮುಖ್ಯಮಂತ್ರಿ ಡಾ ಪರಮೇತ್ವರ್ ವೈಮಾನಿಕ ಪ್ರದರ್ಶನವನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಿದರೆ ಕನ್ನಡಿಗರ ಭಾವನೆಗೆ ಧಕ್ಕೆಯಾಗುತ್ತದೆ ಇದನ್ನು ಸ್ಥಳಾಂತರ ಮಾಡಲು ಸಕಾಲಿಕ ಕಾರಣಗಳೆ ಇಲ್ಲ ಎಂದು ಅವರು ಹೇಳಿದರು

ಶಿವನ್ ಹೇಳಿದ್ದಾರೆ ಇಸ್ತೋದ ಮೊದಲ ಅಧ್ಯಕ್ಷ ಡಾ

ಯುವ ಜನರಲ್ಲಿ ವಿಜ್ಞಾನದ ಅಭಿರುಚಿಯನ್ನು ದೆಳೆಸಲು ಸ್ವಳೀಯ ಭಾಷೆಗಳಲ್ಲಿ ವಿಜ್ಞಾನ ವಿಷಯ ಆಧಾರಿತ ಟಿ

ವಾಹಿನಿ ಆರಂಭಿಸಲು ಚಿಂತನೆ ಮಾಡಲಾಗುತ್ತಿದೆ

ವಿಕ್ರಮ್ ಸಾರಾಬಾಯಿ ಅವರ ಜನ್ಣತಮಾನೋತ್ಸವವನ್ನು ಮುಂದಿನ ವರ್ಷ ದೇಶ ವಿದೇಶಗಳಲ್ಲಿ ಆಚರಿಸಿ ಇದರ ಅಂಗವಾಗಿ ವಿಚಾರ ಸಂಕಿರಣ ವಸ್ತು ಪ್ರದರ್ಶನ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಗಳನ್ನು ಇಸ್ತೊ ಹಮ್ಗಿಕೊಳ್ಳಲಿದೆ ಎಂದರು ದಾವಣಗೆರೆ ಜಿಲ್ಲಾ ಸಹಕಾರ ಬ್ಯಾಂಕಿನಲ್ಲಿ ಇತ್ತಿಚೆಗೆ ನಡೆದಿರುವ ನಿಯಮ ಬಾಹಿರ ಹುದ್ದೆಗಳ ನೇಮಕಾತಿ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಈ ಸಂಬಂಧ ತನಿಖೆ ನಡೆಸಲು ತುಮಕೂರು ವಿಭಾಗದ ಇಲಾಖೆಯ ನೋಂದಣಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಸಹಕಾರ ಸಚಿವ ಬಂಡೆಪ್ಪ ಕಾಶಂಪೂರ್ ಹೇಳಿದ್ದಾರೆ ದಾವಣಗೆರೆಯಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಸಮಿತ್ರ ಸರ್ಕಾರ ಇಂತಹ ಆಕ್ರಮ ನೇಮಕಾತಿಗಳಿಗೆ ಎಂದೂ ಕೂಡ ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದರು

ಈ ಕುರಿತು ಎಲ್ಲ ಡಿಸಿಸಿ ಬ್ಯಾಂಕ್ಗಳಿಗೆ ಶೀಪ್ರ ಮಾರ್ಗಸೂಚಿ ಕಳುಹಿಸಲಾಗುವುದು ಎಂದು ಬಂಡೆಪ್ಪ ಕಾಶಂಪೂರ್ ತಿಳಿಸಿದರು ಹಿಂದಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸಿದ್ದಗೊಂಡಿರುವ ಜಾತಿಗಣತಿ ವರದಿ ಬಿಡುಗಡೆ ಬಗ್ಗೆ ಸದದಲ್ಲಿಯೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ನಡೆಸಿ ನಂತರ ನಿರ್ಧಾರ ಕೈಗೊಳ್ಳುವುದಾಗಿ ರಾಜ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಖಾತೆ ಸಚಿವ ಪುಟ್ಟರಂಗಶೆಟ್ಟ ಹೇಳಿದ್ದಾರೆ

ರಾಜ್ಯದ ಅನೇಕ ಕಡೆಗಳಲ್ಲಿ ಮಳೆಯಾಗಿದೆ

ಧರ್ಮಸ್ಥಳ